ಈಶ್ವರಪ್ಪ ಹೇಳಿಕೆ

ಸಂಸತ್ ಭವನದ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ರಾಷ್ಷಪತಿ ರಾಮನಾಥ ಕೋವಿಂದ್ ಉಪರಾಪ್ಟಪತಿ ವೆಂಕಯ್ಥನಾಯ್ವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಮಾಜಿ ಪ್ರಧಾನಿ ಡಾ ಮನಮೋಹನ್ಸಿಂಗ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಥಾವರ್ಚಂದ್ ಗೆಹ್ನೋಟ್ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಷಿ ಮತ್ತಿತರ ಸಂಸದರು ಪುಷ್ಪನಮನ ಸಲ್ಲಿಸಿದರು ರಾಜ್ವದಲ್ಲಿ ಡಾ

ಆರ್ ಅಂಬೇಡ್ಕರ್ ಅವರ ಪುಣ್ಣಸ್ಕರಣೆ ಅಂಗವಾಗಿ ಮುಖ್ಣಮಂತ್ರಿ ಬಿ ಎಸ್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 ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಡಾ

ಅಶ್ವಥ್ನಾರಾಯಣ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಬಾದಾಮಿಯಲ್ಲಿ ವಿಧಾನಸಭೆಯ ಪ್ರತಿಪಕ್ಕ ನಾಯಕ ಸಿದ್ದರಾಮಯ್ಯ ಅಂಬೇಡ್ತರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿದೆಡೆ ಅಂಬೇಡ್ಕರ್ ಅವರ ಸ್ಸರಣೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕಬಳ್ಳಾಪುರ ಗದಗ ಧಾರವಾಡ ಸೇರಿದಂತೆ ರಾಜದ ವಿವಿಧೆಡೆ ಡಾ

ಸಾಮಾಜಿಕ ಪರಿವರ್ತನೆಗಾಗಿ ಮಹಿಳಾ ಸಬಲಿಕರಣ ವಿಷಯ ಕುರಿತು ದೆಹಲಿಯಲ್ಲಿ ನಿನ್ನೆ ನಡೆದ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಅತ್ಯಾಚಾರ ಪ್ರಕರಣಗಳ ಆರೋಪಿಗಳಗೆ ಕಠಣ ಶಿಕ್ಷೆಯಾಗಬೇಕು ಈ ಬಗ್ಗೆ ಈಗ ತುರ್ತಾಗಿ ಪರಿಶೀಲಿಸಬೇಕಾಗಿದೆ ಎಂದರು ಮಹಿಳೆಯರ ಸುರಕ್ಷತೆ ಒಂದು ಗಂಭೀರ ವಿಷಯವಾಗಿದ್ದು ಈ ಕುರಿತು ಹೆಚ್ಚಿನ ಗಮನ ಹರಿಸಬೇಕಿದೆ ಮಹಿಳೆಯರ ಬಗ್ಗೆ ಗಂಡು ಮಕ್ಕಳಲ್ಲಿ ಗೌರವದ ಭಾವನೆಯನ್ನು ಮೂಡಿಸುವುದು ಪೋಷಕರ ಜವಾಬ್ದಾರಿ ಎಂದು ಅವರು ಹೇಳಿದರು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

ಬೆಂಗಳೂರಿನಲ್ಲಿ ನಿನ್ನೆ ಸುದ್ಧಿಗಾರರೊಂದಿಗೆ ಮಾತನಾಡಿದ ಅವರು ತನಿಖಾ ಸ್ವಳಕ್ಕೆ ಕೆರೆದೊಯ್ದ ಸಂದರ್ಭದಲ್ಲಿ ಆರೋಪಿಗಳು ತಪ್ಪಿಸಿಕೊಂಡು ಹೋಗಲು ಪ್ರಯತ್ನಿಸಿದಾಗ ಹೊಲೀಸರು ಬಲವಾದ ನಿರ್ಧಾರ ಕೈಗೊಂಡು ಎನ್ಕೌಂಟರ್ ಮೂಲಕ ಹತ್ತೆಗೈದಿದ್ದಾರೆ ಕರ್ನಾಟಕ ಮೂಲದ ಸೈಬರಾಬಾದ್ ಮೋಲಿಸ್ ಆಯುಕ್ತ ವಿಶ್ವನಾಥ್ ಸಜ್ಜನರ್ ನೇತೃತ್ವದ ತಂಡ ಉತ್ತಮ ಕಾರ್ಯನಿರ್ವಹಿಸಿದೆ ಎಂದು ಶ್ಲಾಘಿಸಿದರು ಈ ಮಧ್ಯೆ ತೆಲಂಗಾಣ ಪೋಲಿಸರ ಕಾರ್ಯಾಚರಣೆಯನ್ನು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸ್ವಾಗತಿಸಿದ್ದಾರೆ ಆತ್ಮಾಚಾರಿಗಳನ್ನು ತನಿಖೆಗಾಗಿ ಖುದ್ದು ಸ್ಥಳಕ್ಕೆ ಕರೆದೊಯ್ದ ಸಂದರ್ಭದಲ್ಲಿ ಹೋಲಿಸರ ಮೇಲೆ ಪ್ರತಿದಾಳ ನಡೆಸಲು ಮುಂದಾದಾಗ ಪ್ರಾಣ ರಕ್ಷಣೆಗಾಗಿ ಅವರನ್ನು ಪತ್ಯೆಗೈಯಲಾಗಿದೆ ಎಂದು ಅವರು ತಿಳಿಸಿದ್ದಾರೆ

ಈ ಸಂಬಂಧ ಕೇಂದ್ರಕ್ಕೆ ಶಿಫಾರಸ್ಸುಗಳನ್ನು ಕಳುಹಿಸಲು ಚಿಂತನೆ ನಡೆಸಲಾಗಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆ

ತುಮಕೂರಿನಲ್ಲಿ ನಿನ್ನೆ ಸುಧ್ದಿಗಾರರೊಂದಿಗೆ ಮಾತನಾಡಿದ ಅವರು ಭಾರತೀಯ ದಂಡ ಸಂಹಿತೆ ಮತ್ತು ಿ ಆರ್

ಸಿ ಕಾಯ್ದೆಗಳಿಗೆ ಸಂಸತ್ತಿನಲ್ಲಿ ತಿದ್ದುಪಡಿ ತರಲಾಗಿದೆ ಈ ಅಧಿಕಾರ ರಾಜ್ಯಗಳಿಗೆ ಇಲ್ಲ ಕೇವಲ ಶಿಫಾರಸ್ತುಗಳನ್ನು ಮಾಡಬಹುದು ಎಂದರು ರಾಜ್ಯದಲ್ಲಿ ಇಂತಹ ಫಟನೆಗಳು ಉಂಟಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಬೆಂಗಳೂರು ನಗರದ ಮೇಲೆ ವಿಶೇಷ ನಿಗಾ ಇರಿಸಲಾಗಿದೆ ಎಂದು ಮಾಧುಸ್ವಾಮಿ ತಿಳಿಸಿದರು

ಈ ಯೋಜನೆಯನ್ನು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಗೊಳಿಸಲಾಗುವುದು ಪೊಲೀಸ್ ಠಾಣೆಗಳಲ್ಲಿನ ಹೆಲ್ಲ್ ಡೆಸ್ಕೆಗಳನ್ನು ಹೆಚ್ಚು ಮಹಿಳಾಸ್ನೇಹಿಗೊಳಿಸುವುದು ಮತ್ತು ಅವುಗಳನ್ನು ಸುಲಭವಾಗಿ ಸಂಪರ್ಕಿಸಲು ಸಾಧ್ಯವಾಗುವಂತೆ ಮಾಡುವ ಉದ್ದೇಶವಿದೆ ಈ ಹೆಲ್ಪ್ ಡೆಸ್ಕ್ ಗಳಲ್ಲಿ ವಕೀಲರು ಮನಃತಾಸ್ತಜ್ಞರು ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಕಾನೂನು ತಜ್ಞರು ಆಪ್ತ ಸಲಹೆಗಾರರು ಮತ್ತಿತರರ ಸಂಪರ್ಕಗಳೊಂದಿಗೆ ಮಹಿಳೆಯರಿಗೆ ಸೂಕ್ತ ನೆರವು ನೀಡುವಂತೆ ಸೂಚಿಸಲಾಗಿದೆ

ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದಧಾರವಾಡ ಜಿಲ್ಲಾ ಆರೋಗ್ವಾಧಿಕಾರಿ ಡಾಕ್ಟರ್ ಎಸ್

ಹೊನಕೇರಿ ವೈದ್ಯಕೀಯ ಕ್ಷೇತ್ರದ ಬೆಳವಣಿಗೆಯಿಂದ ಮರಣ ಪ್ರಮಾಣ ಇಳಿಮುಖವಾಗಿದ್ದು ಸುಧಾರಿತ ವೈದ್ಯಕೀಯ ಚಿಕಿತ್ಸೆಯ ಪರಿಣಾಮ ಐದು ವರ್ಷಗಳ ಅವಧಿಯಲ್ಲಿ ಶಿಶುಗಳ ಸಾವಿನ ಸಂಖ್ಡೆಯ ಶ್ರಮಾಣ ತಗ್ಗಿರುವುದು ಕಂಡು ಬಂದಿದೆ ಜನರಲ್ಲಿ ಆರೋಗ್ಯದ ಕುರಿತು ಜಾಗ್ಯತಿ ಮೂಡಿದ್ಲು ತಾಯಿ ಮತ್ತು ಮಗುವಿನ ಆರೋಗ್ಯದ ಮೇಲೆ ನಿಗಾ ವಹಿಸಲಾಗುತ್ತಿದೆ ಎಂದು ಹೇಳಿದರು

ಬೆಂಗಳೂರಿನ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಡಿಮೆ ಮತದಾನವಾಗಿದ್ದು ಹೊಸಕೋಟೆಯಲ್ಲಿ ಶೇ

ಆರ್ ಪುರಂನಲ್ಲಿ ಅತ್ಯಂತ ಕಡಿಮೆ ಶೇ

ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಫಲಿತಾಂಶದ ಮೇಲೆ ಅವಲಂಭಿಸಿದೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಿಸಿದಂತೆ ದೇವೇಗೌಡರು ಸೋನಿಯಾ ಗಾಂಧಿಯವರೊಂದಿಗೆ ಮಾತನಾಡುವುದಾಗಿ ಹೇಳಿದ್ದಾರೆ ಎಂದು ಹೇಳಿದರು ಹೈದ್ರಾಬಾದ್ ಎನ್ಕೌಂಟರ್ ವಿಚಾರಕ್ಕೆ ಪ್ರತಿಕ್ರಯಿಸಿದ ಅವರು ಅತ್ಡಾಚಾರ ಮಾಡುವವರಿಗೆ ಮರಣದಂಡನೆ ವಿಧಿಸಬೇಕು ಈ ನಿಟ್ಟನಲ್ಲಿ ಕಠಿಣ ಕಾಯ್ದೆ ಜಾರಿಗೆ ತರಬೇಕು ಅಂದಾಗ ಮಾತ್ರ ಅತ್ವಾಚಾರದಂಥ ಅಪರಾಧಗಳಿಗೆ ಕಡಿವಾಣ ಹಾಕಲು ಸಾಧ್ಯವಾಗುತ್ತದೆ ಎಂದು ಸಿದ್ದರಾಮಯ್ಯ ಹೇಳಿದರು

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಸ ವಿಲೇವಾರಿಗೆ ಈಗಾಗಲೇ ಸ್ಥಳ ನಿಗದಿ ಮಾಡಲಾಗಿದ್ದು